ಲೋಕಸಭೆಯಲ್ಲಿ ಇತ್ತೀಚಿನ ಉಪ ಚುನಾವಣೆಗಳಲ್ಲಿ ಆಯ್ಕೆಯಾದ ತಬಸುಮ್ ಬೇಗಂ ಪ್ರಮಾಣವಚನ ಸ್ಟೀಕರಿಸಿದರು ಇತ್ತೀಚೆಗೆ ನಿಧನದ ಹೊಂದಿದ ಮಾಜಿ ಸಂಸದರಾದ ಬಹುದ್ದೂರ್ ಸಿಂಗ್ ಸನತ್ಕುಮಾರ್ ಮಂಡಲ್ ಮತ್ತು ಕಂದಾಲ ಸುಬ್ರಮಣ್ಣಂ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ರಾಜ್ಯಸಭೆಯಲ್ಲಿ ಹೊಸದಾಗಿ ನಾಮನಿದೇರ್ಶನಗೊಂಡ ಸೋನಾಲ್ ಮಾನ್ಸಿಂಗ್ ಮತ್ತು ರಾಮ್ಶಕಲ್ ಸೇರಿದಂತೆ ನಾಲ್ವರು ಸದಸ್ಲರು ಪ್ರಮಾಣ ವಚನ ಸ್ವೀಕರಿಸಿದರು ಅಕೋಕ್ ಮಿತ್ತಾ ಮತ್ತು ಎಂ ಎಂ ಜಾಕೋಬ್ ಸೇರಿದಂತೆ ಎಂಟು ಮಾಜಿ ಸದಸ್ಯರಿಗೆ ರಾಜ್ಯ ಸಭೆಯಲ್ಲಿ ಸಭಾಪತಿ ಎಂ

ನಂತರ ಅಂಥ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಟಿಡಿಪಿ ಸದಸ್ಯರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸದನ ಕಲಾಪವನ್ನು ಮಧ್ಯಾಪ್ನಕ್ಕೆ ಮುಂದೂಡಲಾಯಿತು ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಂಸತ್ ಭವನದ ಹೊರಗೆ ಮಾತನಾಡಿದ ಅವರು ಸುಗಮ ಕಲಾಪಕ್ಕೆ ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳಿಂದ ಸಹಕಾರ ನಿರೀಕ್ಸಿಸುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಎದುರಾಗಿರುವ ಸವಾಲುಗಳ ಬಗ್ಗೆ ಚರ್ಚೆಯಾಗಬೇಕಾಗಿದೆ ಎಂದು ಹೇಳಿದ್ದಾರೆ ಸಂಸತ್ ಮುಂಗಾರು ಅಧಿವೇಶನದ ಆರಂಭದ ದಿನವಾದ ಇಂದು ಪ್ರತಿಪಕ್ಷಗಳುಸ ಸರ್ಕಾರದ ವಿರುದ್ಧ ಮಂಡಿಸಿದ ಅವಿಶ್ವಾಸ ಗೊತ್ತುವಳಿಯನ್ನು ಲೋಕಸಭಾ ಅಧ್ಯಕ್ಷೆ ಸುಮಿತ್ರ ಮಹಾಜನ್ ಅಂಗೀಕರಿಸಿದ್ದಾರೆ

ಇದೇ ವೇಳೆ ಕರ್ನಾಟಕದ ಮೂವರು ಹಾಗೂ ಅಂದ್ರ ಪ್ರದೇಶದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಐವರು ಸಂಸದರ ರಾಜೀನಾಮೆಯನ್ನು ಸಭಾಧ್ವಕ್ಷರು ಅಂಗೀಕರಿಸಿದರು

ಇದರಿಂದ ಜನ ಸಾಮಾನ್ವರಿಗೆ ಅನುಕೂಲವಾಗುತ್ತಿದೆ ಎಂದು ಕೇಂದ್ರ ಸಂಪರ್ಕ ಖಾತೆ ಸಚಿವ ಮನೋಜ್ ಸಿನ್ಹಾ ಲೋಕಸಭೆಗೆ ಇಂದು ತಿಳಿಸಿದರು

ಹವಾಮಾನ ಇಲಾಖೆ ನೀಡುವ ಮುನೂಚನೆಗಳು ಹೆಚ್ಚು ನಿಖರವಾಗಿರುವಂತೆ ಮಾಡಲು ಸರ್ಕಾರ ಪಲವಾರು ತ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಹರ್ಷವರ್ಧನ್ ಸಿಂಗ್ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ ಮುಂಗಾರು ಮಿಷನ್ನಡಿ ಹೊಸ ಸುಧಾರಿತ ಮುನ್ನೂಚನಾ ವ್ಯವಸ್ಥೆಯನ್ನು ಭಾರತೀಯ ಹವಾಮಾನ ಇಲಾಖೆ ಅನುಷ್ಠಾನ ಗೊಳಿಸುತ್ತಿದೆ ಇದಕ್ಕೆ ಭಾರತೀಯ ಮತ್ತು ವಿದೇಶಿ ಶಿಕ್ಷಣ ಸಂಸ್ಥೆಗಳು ನೆರವಾಗುತ್ತಿವೆ ಎಂದು ಹೇಳಿದರು

ಡಿ ಕುಮಾರಸ್ವಾಮಿ ಕೃಷಿ ಸಚಿವ ರಾಧಮೋಹನ್ ಸಿಂಗ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸುವ ಕಾರ್ಯಕ್ರಮವಿದೆ ಮುಖ್ಯಮಂತ್ರಿಗಳು ಇಂದು ಸಂಜೆ ರಕ್ಷಣಾ ಸಚಿವೆ ನಿರ್ಮಾಲ ಸೀತಾರಾಮನ್ ಹಾಗೂ ರೈಲ್ವೆ ಸಚಿವ ವಿಯೂಷ್ ಗೊಯಲ್ ಅವರನ್ನೂ ಭೇಟಿಯಾಗಿ ರಾಜ್ಯದ ಅಭಿವೃದ್ದಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಮಾಲೋಚಿಸುವ ನಿರೀಕ್ಷೆ ಇದೆ

ಪಾಟೀಲ್ ಹೇಳಿದ್ದಾರೆ

ಕುಡಿಯುವ ನೀರಿಗೆ ಸಮಸ್ನೆಯಾಗದಂತೆ ಮುನ್ನೆಚ್ಚರಿಕೆಯೊಂದಿಗೆ ನೀರು ಬಿಡಲಾಗುತ್ತಿದೆ ಎಂದು ಹೇಳಿದರು ಜಲಾಶಯ ಭರ್ತಿಯಾಗಿದ್ದು ಮುಂದಿನ ದಿನಗಳಲ್ಲಿ ವಾರಬಂದಿ ವ್ಯವಸ್ಥೆ ಜಾರಿಗೆ ಬರಲಿದೆ ಜಲಾಶಯದಿಂದ ಕೆರೆಗಳಗೆ ನೀರು ತುಂಬಿಸಲು ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೂ ನೀರು ಒದಗಿಸಲು ಇಂದಿನ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು ವಿಜಯಪುರ ನಗರಕ್ಕೂ ಕುಡಿಯುವ ನೀರಿನ ಯಾವುದೇ ಸಮಸ್ಥೆ ಆಗುವುದಿಲ್ಲ ಹೊಸ ನೀರಾವರಿ ಯೋಜನೆಗಳ ಬದಲಾಗಿ ಈ ಹಿಂದಿನ ನೀರಾವರಿ ಯೋಜನೆಗಳ ಅಡಿಯಲ್ಲೇ ನೀರನ್ನು ಸಮಪರ್ಕವಾಗಿ ಬಳಕೆ ಮಾಡುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ಕ್ಷಷ್ನಾ ಮೇಲ್ಲಂಡೆ ಯೋಜನೆ ವ್ಯಾಪ್ತಿಯ ವಿವಿಧ ಜಿಲ್ಲೆಗಳಿಗೆ ಸಮಪರ್ಕವಾಗಿ ನೀರು ದೊರೆಯುವಂತೆ ನೋಡಿಕೊಳ್ಳಲಾಗುವುದು ವಿದ್ಯುತ್ ಉತ್ಪಾದನೆಗೆ ಅಗತ್ಯದ ನೀರನ್ನು ಸಪ ಬಿಡಲಾಗುತ್ತಿದೆ ಎಂದು ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದರು

ಇನ್ನೆರಡು ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವ ನಿರೀಕ್ಷೆಯಿದೆ